ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ವಿಡಿಯೋ ಕಾನ್ವರೆನ್ಸ್ ಮೂಲಕ ಗುಜರಾತ್ನ ಪಾಜೀರಾ ಘೋಗಾ ನಡುವೆ ರೋ ಪಾಕ್ಸ್ ದೋಣಿ ಸೇವೆಗೆ ಚಾಲನೆ

ಅಮೆರಿಕದ ನೂತನ ಅಧ್ಯಕ್ಷರಾಗಿ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿ ಜೋ ಬೈಡನ್ ಉಪಾಧ್ಯಕ್ಷರಾಗಿ ಕಮಲಾ ಪ್ಯಾರೀಸ್ ಆಯ್ಕೆ ರಾಷ್ಟಪತಿ ಪ್ರಧಾನಿ ಸೇರಿದಂತೆ ವಿಶ್ವದ ನಾಯಕರಿಂದ ಅಭಿನಂದನೆ

ಸೂರತ್ ಮತ್ತು ಸೌರಾಷ್ಟ ನಡುವೆ ಸಂಪರ್ಕ ಸಾಧಿಸುವ ಜಲ ಮಾರ್ಗ ಇದಾಗಿದೆ ದೇಶದ ಜಲಮಾರ್ಗಗಳನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳಬೇಕು ಮತ್ತು ಅವುಗಳನ್ನು ದೇಶದ ಆರ್ಥಿಕಾಭಿವ್ವದ್ಗಿಯ ಜೊತೆ ಜೋಡಿಸಬೇಕು ಎಂಬ ಪ್ರಧಾನಮಂತ್ರಿ ಅವರ ಕನಸು ನನಸು ಮಾಡುವ ನಿಟ್ಲಿನಲ್ಲಿ ಇದು ಮಹತ್ತದ ಪೆಜ್ಜೆಯಾಗಲಿದೆ ಈ ಕಾರ್ಯಕ್ರಮದ ವೇಳೆ ಪ್ರಧಾನಮಂತ್ರಿ ಅವರು ಸೇವೆಗಳ ಸ್ವಳೀಯ ಬಳಕೆದಾರರ ಜೊತೆ ಸಂವಾದ ನಡೆಸಲಿದ್ದಾರೆ ಕೇಂದ್ರ ಬಂದರು ಖಾತೆ ರಾಜ್ಯ ಸಚಿವರು ಮತ್ತು ಗುಜರಾತ್ ಮುಖ್ಚಮಂತ್ರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ವಾರಾಣಸಿಯಲ್ಲಿ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕು ಸ್ವಾಪನೆ ನೆರವೇರಿಸಲಿದ್ದಾರೆ

ಇದೇ ಸಂದರ್ಭದಲ್ಲಿ ಪ್ರಧಾನ ಮಂತ್ರಿ ಅವರು ಯೋಜನೆಗಳ ಅರ್ಹ ಫಲಾನುಭವಿಗಳೊಂದಿಗೂ ಸಂವಾದ ನಡೆಸಲಿದ್ದಾರೆ ಸರ್ನಾಥ್ ವಿದ್ಯುತ್ದೀಪ ಮತ್ತು ಶಬ್ದ ಪ್ರದರ್ತನ ಮೇಲ್ವರ್ಜೆಗೇರಿರುವ ರಾಮನಗರದಲ್ಲಿನ ಲಾಲ್ಬಹದ್ದೂರ್ ಶಾಸ್ತಿ ಆಸ್ಪತ್ರೆ ಒಳಜರಂಡಿ ಸಂಬಂಧಿತ ಕಾಮಗಾರಿಗಳು ಪಸುಗಳ ರಕ್ಷಣೆ ಮತ್ತು ಪಾಲನೆಗಾಗಿ ಮೂಲ ಸೌಕರ್ಯಗಳು ಒದಗಿಸುವುದು ಸೇರಿದಂತೆ ಅನೇಕ ಅಭಿವ್ವದ್ದಿ ಕಾಮಗಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಲಿದ್ಲಾರೆ

ಸಾರಿಗೆ ವಾಹನಗಳಿಗೆ ಫಾಸ್ಟ್ಟ್ಲಾಗ್ ಅಳವಡಿಕೆಯ ನಂತರವೇ ಅವುಗಳ ಕ್ಷಮತಾ ಪ್ರಮಾಣ ಪ್ರತವನ್ನು ನವೀಕರಣ ಮಾಡಿಕೊಡಬೇಕು ಎಂದು ಅಧಿಸೂಚನೆಯಲ್ಲೇ ತಿಳಿಸಲಾಗಿದೆ

ಇದರಿಂದ ಟೋಲ್ ಫ್ಲಾಜಾಗಳಲ್ಲಿ ಕಾಯುವ ಅಗತ್ಯವಿರುವುದಿಲ್ಲ ಮತ್ತು ಇಂಧನ ಕೂಡ ಉಳಿತಾಯವಾಗಲಿದೆ

ಬೆಳಗಿನ ಜಾವ ಪೂಂಚ್ ಜಿಲ್ಲೆಯ ಮಂಕೋಟೆ ಸೆಕ್ಟರ್ನಲ್ಲಿನ ಗಡಿ ನಿಯಂತ್ರಣ ರೇಖೆಯಲ್ಲಿ ಕದನ ವಿರಾಮ ಉಲ್ಲಂಘಿಸಿ ಪಾಕ್ ಪಡೆಗಳು ಗುಂಡಿನ ದಾಳಿ ನಡೆಸಿದವು ಬಳಿಕ ಸಂಜೆ ಪೂಂಚ್ ಜಿಲ್ಲೆಯ ದೇಗ್ವಾರ್ನಲ್ಲಿನ ಗಡಿ ನಿಯಂತ್ರಣ ರೇಖೆಯಲ್ಲಿ ಮತ್ತೊಮ್ಮೆ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿವೆ ಪ್ರತಿಯಾಗಿ ಭಾರತೀಯ ಸೇನೆ ಕೂಡ ದಿಟ್ಟ ಉತ್ತರ ನೀಡಿದೆ ಎಂದು ರಕ್ಷಣಾ ಇಲಾಖೆ ವಕ್ತಾರ ಕರ್ನಲ್ ದೇವಿಂದರ್ ಆನಂದ್ ತಿಳಿಸಿದ್ದಾರೆ

ಅವರ ಪ್ರತಿಸ್ವರ್ಧಿಯಾಗಿದ್ದ ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೋಲನುಭವಿಸಿದ್ದಾರೆ

ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಡೆಮಾಕ್ರೆಟಿಕ್ ಪಕ್ಷದವರೇ ಆದ ಕಮಲಾ ಪ್ಯಾರೀಸ್ ಆಯ್ಕೆಯಾಗಿದ್ದಾರೆ ಇದರೊಂದಿಗೆ ಅವರು ಅಮೆರಿಕದ ಮೊದಲ ಉಪಾಧ್ಯಕ್ಷೆ ಎಂಬ ಹೆಗ್ಗಳಿಕೆಗೆ ಭಾಜನರಾಗಿದ್ದಾರೆ ತಮ್ಮ ಈ ಗೆಲುವಿಗೆ ಜೋ ಬೈಡನ್ ಹಾಗೂ ಕಮಲಾ ಹ್ಯಾರೀಸ್ ಸಂತಸ ವ್ಯಕ್ತಪಡಿಸಿದ್ದು ತಮ್ಮ ಅಭೂತಪೂರ್ವ ಗೆಲುವಿಗಾಗಿ ಕಾರಣರಾದ ದೇಶದ ಜನತೆಗೆ ಧನ್ಯವಾದ ಅರ್ಪಿಸಿದ್ದಾರೆ ಅಮೆರಿಕಾದ್ಯಂತ ಇದೀಗ ಅಭಿಮಾನಿಗಳು ಅದ್ದೂರಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಅಮೆರಿಕ ಚುನಾವಣೆಯಲ್ಲಿ ಅಭೂತ ಮೂರ್ವ ಗೆಲವು ಸಾಧಿಸಿದ ಬಳಿಕ ನೂತನ ಅಧ್ಯಕ್ಷ ಜೋ ಬೈಡನ್ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಕಮಲಾ ಹ್ನಾರೀಸ್ ದೇಶದ ಜನತೆಗೆ ಧನ್ಭವಾದ ಅರ್ಪಿಸಿದ್ದಾರೆ ಕೆಲವೇ ನಿಮಿಷಗಳ ಹಿಂದೆ ಡೆಲ್ವೇರ್ನಲ್ಲಿ ಅಮೆರಿಕ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದ ಜೋ ಬೈಡನ್ ಜನತೆ ತಮ್ಮ ಮೇಲೆ ನಂಬಿಕೆ ಇಟ್ಟು ಗೆಲುವು ತಂದುಕೊಟ್ಟಿದ್ದು ಈ ನಂಬಿಕೆಯನ್ನು ಉಳಿಸಿಕೊಳ್ಳುವುದಾಗಿ ಭರವಸೆ ನೀಡಿದರು ಇಡೀ ವಿಶ್ವ ಅಮೆರಿಕವನ್ನು ಮತ್ತೆ ಗೌರವಿಸುವಂತೆ ತಾವು ನಡೆದುಕೊಳ್ಳುತ್ತೇವೆ ಅಮೆರಿಕದ ಏಕತೆ ಸಮಗ್ರತೆಗಾಗಿ ಶ್ರಮಿಸುವುದಾಗಿ ಜೋ ಬೈಡನ್ ಅತ್ಯಂತ ಸಂತಸದಿಂದ ಹೇಳಿದರು ಕೆಲವೇ ಗಂಟೆಗಳ ಮುನ್ನ ಮಾತನಾಡಿದ ಕಮಲಾ ಹ್ವಾರೀಸ್ ತಮ್ಮ ಗೆಲುವಿಗೆ ಕಾರಣದ ಅಮೆರಿಕದ ಜನತೆಗೆ ಧನ್ಯವಾದಗಳು ಉತ್ತಮ ಭವಿಷ್ಯ ನಿರ್ಮಾಣಕ್ಕಾಗಿ ಅಧಿಕಾರಕ್ಕೆ ಬಂದಿದ್ದು ಇದೀಗ ಅಮೆರಿಕದಲ್ಲಿ ಹೊಸ ಶೆಕೆ ಆರಂಭವಾಗಿದೆ ಪ್ರಜಾಪ್ರಭುತ್ವದ ರಕ್ಷಣೆಗೆ ತಾವು ಬದ್ದರಾಗಿದ್ದೇವೆ ಭರವಸೆ ಏಕತೆ ಸಭ್ಯತೆ ಮತ್ತು ಸತ್ಯವನ್ನು ಅಮೆರಿಕದ ಜನತೆ ಆಯ್ದೆ ಮಾಡಿಕೊಂಡಿದ್ದಾರೆ ಎಂದು ಸಂಭ್ರಮದಿಂದ ನುಡಿದರು ಅಮೆರಿಕದ ನೂತನ ಅಧ್ಯಕ್ಷರಾಗಿ ಆಯ್ಡೆಯಾಗಿರುವ ಜೋ ಬೈಡನ್ ಅವರಿಗೆ ವಿಶ್ವದ ಅನೇಕ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರು ಅಮೆರಿಕದ ನೂತನ ಅಧ್ಯಕ್ಷರಿಗೆ ಅಭಿನಂದನೆಗಳು ಅವರ ನೇತೃತ್ವದಲ್ಲಿ ಎರಡೂ ದೇಶಗಳ ನಡುವಿನ ಬಾಂಧವ್ಯ ಮತ್ತಷ್ಟು ವೃದ್ಧಿಯಾಗಲಿ ಎಂದು ಆಶಾಭಾವನೆ ವ್ಯಕ್ತಪಡಿಸಿ ಟ್ವೀಟ್ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅದ್ದುತ ಗೆಲುವು ಸಾಧಿಸಿರುವ ಬೈಡನ್ ಹಾಗೂ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾಗಿರುವ ಕಮಲಾ ಪ್ಕಾರಿಸ್ ಅವರಿಗೆ ಅಭಿನಂದನೆಗಳು ತಮ್ಮ ನಾಯಕತ್ವದಲ್ಲಿ ಭಾರತ ಮತ್ತು ಅಮೆರಿಕ ನಡುವಿನ ಬಾಂಧವ್ಯ ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಉಳಿದಂತೆ ಫ್ರಾನ್ಸ್ ಮತ್ತು ಕೆನಡಾ ದೇಶಗಳ ಅಧ್ಯಕ್ಷರು ಅಲ್ಲದೇ ಇನ್ನಿತರೆ ದೇಶಗಳ ನಾಯಕರು ಸಹ ಜೋ ಬೈಡನ್ ಮತ್ತು ಕಮಲಾ ಹ್ಯಾರಿಸ್ ಅವರ ಗೆಲುವಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿ ಅಮೆರಿಕದ ಪ್ರಗತಿಯಲ್ಲಿ ಮತ್ತಷ್ಟು ಉತ್ತಮ ಕೊಡುಗೆ ನೀಡುವಂತಾಗಲಿ ಎಂದು ಹಾರ್ಸೆಸಿದ್ದಾರೆ

ಒಂದನೇ ಕ್ವಾಲಿಫಾಯರ್ ತಂಡದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ದ ಸೋಲುನಭವಿಸಿದ್ದ ಡೆಲ್ಲಿ ಕ್ವಾಪಿಟಲ್ಸ್ ತಂಡಕ್ಕೆ ಮತ್ತೊಂದು ಅವಕಾಶ ದೊರೆತಿದ್ದು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ದ ಉತ್ತಮ ಪ್ರದರ್ಶನ ನೀಡಲೇ ಬೇಕಾದ ಒತ್ತಡದಲ್ಲಿದೆ ಮತ್ತೊಂದೆಡೆ ಎಲಿಮಿನೇಟರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ದ ರೋಚಕ ಜಯ ಸಾಧಿಸಿದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಆಟಗಾರರು ಸಹ ಉತ್ತಮ ವೈಮೋಟಿ ನೀಡುತ್ತಿದ್ದು ಗೆಲುವಿನ ಅವಕಾಶ ಹೊಂದಿದ್ದಾರೆ ಹಾಗಾಗಿ ಈ ಪಂದ್ಯ ಹೆಚ್ಚು ಕುತೂಹಲ ಕೆರಳಿಸಿದೆ